ವೈದ್ಯಕೀಯ ಕೋರ್ಸ್ ಪ್ರವೇಶದ ನೀಟ್ ವರೀಕ್ಷೆ ಕೊರೊನಾ ಮುನ್ನೆಚ್ಚರಿಕೆಯೊಂದಿಗೆ ಯಶಸ್ತಿ ಮುಕ್ತಾಯ ಸಂಸತ್ತಿನ ಉಭಯ ಸದನಗಳ ಕಲಾಪ ನಾಳೆ ಆರಂಭವಾಗಲಿದೆ

ರಾಜ್ಯಸಭೆಯ ಕಲಾಪ ಬೆಳಗ್ಗೆ ಮತ್ತು ಲೋಕಸಭೆಯ ಕಲಾಪ ಮಧ್ಯಾಹ್ನದ ನಂತರ ಸಮಾವೇಶಗೊಳ್ಳಲಿದೆ ಪ್ರಶ್ನೋತ್ತರ ಕಲಾಪ ಹಾಗೂ ಖಾಸಗಿ ಸದಸ್ನರ ಮಸೂದೆಯನ್ನು ಈ ಕಲಾಪದಲ್ಲಿ ಚರ್ಚೆಗೆ ತೆಗೆದುಕೊಳ್ಳುವುದಿಲ್ಲ ಎಂದು ವರದಿಯಾಗಿದೆ

ಸಂಸತ್ಲಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿದ್ದು ಇಂದು ಸಂಜೆ ಆಕಾಶವಾಣಿಯ ಸುದ್ಲಿ ಸೇವಾ ವಿಭಾಗ ಸಂಸತ್ ಕಲಾಪದ ವೇಳೆ ಪ್ರಸ್ತಾಪವಾಗುವ ವಿಷಯಗಳ ಬಗ್ಗೆ ವಿಶೇಷ ಚರ್ಚೆಯನ್ನು ಪ್ರಸಾರ ಮಾಡಲಿದೆ

ಸಂಸತ್ನ ಕಲಾಪದ ಹಿನ್ನೆಲೆಯಲ್ಲಿ ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಅವರು ಆರೋಗ್ಬ ತಪಾಸಣೆಗಾಗಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಲೆ ಏಮ್ಗೆ ದಾಖಲಾಗಿದ್ದಾರೆ ಅವರು ಸಂಪೂರ್ಣ ತಪಾಸಣೆ ಮಾಡಿಸಿಕೊಳ್ಳಲಿದ್ದಾರೆ ಎಂದು ಸಂಸ್ಲೆಯ ಹೇಳಿಕೆಯಲ್ಲಿ ತಿಳಿಸಿದೆ

ಅನಿಲ ಮೂಲದ ಕೈಗಾರಿಕೆ ಮತ್ತು ಪೆಟ್ರೋ ಸಂಪರ್ಕದಿಂದ ಬಿಹಾರ ಮತ್ತು ಪೂರ್ವ ಭಾರತದಲ್ಲಿ ಅಭಿವ್ನದ್ಲಿಗೆ ಚುರುಕು ದೊರೆಯಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಅನಿಲ ಸಂಪರ್ಕದಿಂದಾಗಿ ಹೊಸ ಹೊಸ ಕೈಗಾರಿಕೆಗಳು ತಲೆ ಎತ್ತಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಹತ್ತು ಯೋಜನೆಗಳ ಪ್ಟೆಕಿ ಈಗಾಗಲೇ ಏಳು ಯೋಜನೆಗಳು ಪೂರ್ಣಗೊಂಡಿವೆ ಎಂದ ಅವರು ಪ್ರಧಾನಮಂತ್ರಿ ಊರ್ಜಾ ಗಂಗಾ ಯೋಜನೆಯಡಿ ಏಳು ರಾಜ್ಯಗಳನ್ನು ಮೂರು ಸಾವಿರ ಕಿಲೋಮೀಟರ್ ಉದ್ದದ ಅನಿಲ ಕೊಳವೆ ಮೂಲಕ ಸಂಪರ್ಕಿಸಲಾಗುವುದು ಎಂದರು ಬಿಹಾರ ರಾಜ್ಯವನ್ನು ಪ್ರಗತಿಪಥದಲ್ಲಿ ಕೊಂಡೊಯ್ಯುವಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಶ್ರಮ ಅಪಾರ ಎಂದು ಪ್ರಧಾನಮಂತ್ರಿ ಕೊಂಡಾಡಿದರು ಸೂಕ್ತ ನಿರ್ಧಾರ ಮತ್ತು ನೀತಿ ನಿರೂಪಣೆಯಿಂದ ಕಳೆದ ಹದಿನೈದು ವರ್ಷಗಳಲ್ಲಿ ಬಿಹಾರ ಪ್ರಗತಿಪಥದಲ್ಲಿ ಸಾಗಿದೆ ಎಂದು ಪ್ರಧಾನಮಂತ್ರಿ ಮೆಚ್ಚುಗೆ ವ್ನ ಕ್ತಪಡಿಸಿದರು ಇದೇ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಉಜ್ಞಲ ಯೋಜನೆ ಕೊರೊನಾ ಸಂಕಷ್ಷದ ಸಮಯದಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಅಪಾರ ನೆರವಾಗಿದೆ ಎಂದು ಮೋದಿ ಅವರ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದರು

ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಸಾರ್ವಜನಿಕ ಉದ್ದಿಮೆಗಳಾದ ಇಂಡಿಯನ್ ಅಯಿಲ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಮೋರೇಷನ್ ಸಂಸ್ಟೆ ಈ ಯೋಜನೆಗಳನ್ನು ರೂಪಿಸಿವೆ ಕೇಂದ್ರದ ಮಾಜಿ ಸಚಿವ ರಘುವಂಶ ಪ್ರಸಾದ್ ಸಿಂಗ್ ಇಂದು ನಿಧನ ಹೊಂದಿದರು

ಅವರು ಕೊರೊನಾ ಸೋಂಕಿಗೆ ಚಿಕಿತ್ಸೆ ಪಡೆದ ಬಳಿಕ ಕೆಲವು ಅನಾರೋಗ್ಯ ಸಮಸ್ವೆಯಿಂದಾಗಿ ಕಳೆದೊಂದು ವಾರದಿಂದ ದೆಹಲಿಯ ಏಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ರೋಗ ಉಲ್ಲಣಗೊಂಡ ಹಿನ್ನೆಲೆಯಲ್ಲಿ ನಿಧನ ಹೊಂದಿದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ ಅವರು ಇತ್ತೀಚೆಗಷ್ಷೇ ಆರ್ ಜೆ ಡಿ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದರು ಗ್ರಾಮೀಣ ಭಾರತದ ಬಗ್ಗೆ ಒಲವು ಹೊಂದಿದ್ದ ಅವರು ರಾಷ್ಷೀಯ ಉದ್ಯೋಗ ಖಾತರಿ ಯೋಜನೆಯ ತಮ್ಮ ಪರಿಕಲ್ಪನೆಯನ್ನು ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮಾಜಿ ಕೇಂದ್ರ ಸಚಿವರ ನಿಧನಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಸಂತಾಪ ಸೂಚಿಸಿದ್ದಾರೆ ಗ್ರಾಮೀಣ ಭಾರತವನ್ನು ರಘುವಂಶ ಪ್ರಸಾದ್ ಅಪಾರವಾಗಿ ಅರಿತಿದ್ದರು ಸರಳ ಜೀವನದ ಮೂಲಕ ಪ್ರಸಾದ್ ಸಾರ್ವಜನಿಕ ಜೀವನಕ್ಕೆ ವಿಶೇಷ ಗೌರವ ನೀಡಿದ್ದರು ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ವೆಂಕಯ್ಯನಾಯ್ಡು ಸಂತಾಪ ಸೂಚಿಸಿ ಬಡವರ ಏಳ್ಗೆಗೆ ಅಪಾರವಾಗಿ ಶ್ರಮಿಸಿದ್ದ ಅವರು ಉತ್ತಮ ರಾಜಕಾರಣಿಯಾಗಿದ್ದರು ಎಂದು ಸ್ಪರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ರಘುವಂಶ ಪ್ರಸಾದ್ ಸಿಂಗ್ ಅವರ ನಿಧನ ಬಿಹಾರ ಮಾತ್ರವಲ್ಲದೇ ರಾಷ್ಷದ ರಾಜಕೀಯ ವಲಯಕ್ಕೆ ತುಂಬಲಾರದ ನಷ್ಟ ಎಂದು ಟ್ವೀಟ್ ಮಾಡಿದ್ದಾರೆ ರಘುವಂಶ್ ಪ್ರಸಾದ್ ನಿಧನಕ್ಕೆ ಬಿಹಾರ ರಾಜ್ಯಪಾಲ ಫಗು ಚೌಹಾನ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಎಲ್ ಜೆ ಪಿ ಮುಖ್ಯಸ್ವ ರಾಮ್ ವಿಲಾಸ್ ಪಾಸ್ವಾನ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ

ಆರೋಗ್ಗವಂತ ವ್ಯಕ್ತಿಯೂ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರದ ನಿಯಮಾವಳಿಗಳನ್ನು ಪಾಲಿಸುವುದರ ಜೊತೆಗೆ ಮುಖಗವಸು ಸ್ಲಾನಿಟ್ಲೆಸರ್ ಬಳಕೆ ಜೊತೆಗೆ ಅಂತರ ಕಾಪಾಡುವುದು ಅತ್ನಗತ್ನವಾಗಿದೆ ಚಿಕಿತ್ವೆ ಪಡೆದು ಗುಣಮುಖರಾದ ಬಳಿಕವೂ ಕೇಂದ್ರದ ಮಾರ್ಗಸೂಚೆಯನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲಿಸಬೇಕು ಅಲ್ಲದೇ ಮನೆಯಲ್ಲಿ ನಿರಂತರವಾಗಿ ಕೇಂದ್ರದ ನಿಯಮಾವಳಿಗಳನ್ನು ಜಾರಿಗೆ ತರಲು ಸಾರ್ವಜನಿಕರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ತಿಳಿಸಲಾಗಿದೆ ಆಯುಷ್ ಇಲಾಖೆಯ ಮಾರ್ಗಸೂಚೆಯಂತೆ ಮನೆಯಲ್ಲಿರುವ ಎಲ್ಲರೂ ಬಿಸಿನೀರು ಬಳಕೆ ಕಡ್ಡಾಯಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ ಭಾರತದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ

ಮಹಾರಾಷ್ಲ ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕ ಉತ್ತರಪ್ರದೇಶದಲ್ಲಿ ಗುಣಮುಖರಾದವರ ಪ್ರಮಾಣ ಹೆಚ್ಚಳವಾಗಿದೆ

ವ್ಲೆದ್ಯಕೀಯ ಕೋರ್ಸ್ ಪ್ರವೇಶಕ್ಕೆ ನಡೆಸಲಾಗುವ ರಾಷ್ಷೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಂದು ನಡೆಯಿತು

ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಅಂತಾರಾಷ್ಷೀಯ ವಿಮರ್ಶಾ ಮರಸ್ನಾರಕ್ಷೆ ಭಾಜನರಾಗಿರುವ ಚೈತನ್ಯ ತಮ್ಜಾನೆ ಅವರನ್ನು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ನೇಕರ್ ಅಭಿನಂದಿಸಿದ್ದಾರೆ ದಿ ಡಿಸೈಪಲ್ ಚಿತ್ರದಲ್ಲಿ ಭಾರತೀಯ ಶಾಸ್ತೀಯ ಸಂಗೀತಗಾರರ ಗುರು ಶಿಷ್ಲ ಪರಂಪರೆಯ ಮೂರು ದಶಕಗಳ ಜೀವನಚಿತ್ರ ಅನಾವರಣಗೊಂಡಿದೆ ಎಂದು ಅವರು ಟ್ರೀಟ್ ಮಾಡಿದ್ದಾರೆ

ಜಲಶಕ್ತಿ ಸಚಿವ ಗಜೇಂದ್ರಸಿಂಗ್ ಶೇಖಾವತ್ ಕ್ಷಷಿ ಮತ್ತು ರೈತರ ಕಲ್ಯಾಣ ಖಾತೆ ಸಹಾಯಕ ಸಚಿವ ಮರೋಷತ್ತಮ ರುಪಾಲಾ ಸಭೆಯಲ್ಲಿ ಭಾಗವಹಿಸಿದ್ದರು ಜಲ ನಿರ್ವಹಣೆ ಕುರಿತಂತೆ ಸದಸ್ನ ದೇಶಗಳ ಗುಂಪು ನಿಗದಿ ಪಡಿಸಿರುವ ಗುರಿ ಸಾಧನೆಗೆ ಭಾರತ ಬದ್ಗವಾಗಿದೆ ಎಂದು ಅವರು ಹೇಳಿದರು